ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದ ಆರ್ಥಿಕ ಪ್ರಗತಿ ಶೇ

ಪೋಲಾರ್ ಉಪಗ್ರಹ ಉಡಾವಣಾ ವಾಹಕ ಮತ್ತು ಸಣ್ಣ ಉಪಗ್ರಹಗಳ ಉಡಾವಣಾ

ಬಿಮ್ಸ್ಟೆಕ್ ಶ್ವಂಗಸಭೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಎರಡು ದಿನಗಳ ನೇಪಾಳ ಪ್ರವಾಸ ಆರಂಭಕ್ಕೂ ಮುನ್ನ ನಿನ್ನೆ ನೀಡಿದ ಹೇಳಿಕೆಯಲ್ಲಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಶ್ವಂಗಸಭೆಯ ವೇಳೆ ಹಲವು ರಾಷ್ಟಗಳ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದು ಇದರಿಂದ ಬಂಗಾಳಕೊಲ್ಲಿ ಪ್ರದೇಶದ ಸಮಗ್ರ ಅಭಿವೃದ್ದಿ ದೇಶಗಳ ನಡುವಿನ ವ್ಯಾಪಾರ ಸಂಬಂಧವ್ವದ್ದಿ ಹಾಗೂ ಪ್ರಾದೇಶಿಕ ಸಹಕಾರ ಹೆಚ್ಚಳವಾಗಲಿದೆ ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಕಠ್ಮಂಡುವಿಗೆ ತೆರಳುವರು ದಕ್ಷಿಣ ಪೂರ್ವ ಏಷ್ಯಾ ಭಾಗದ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಇನ್ನಷ್ಟು ಬಲವರ್ಧನೆಗೊಳುಸುವುದು ಹಾಗೂ ನೆರೆಯ ರಾಷ್ಕ್ರಗಳ ಜೊತೆ ಗರಿಷ್ಠ ಉತ್ತಮ ಸಂಬಂಧಗಳನ್ನು ಕಾಯ್ದುಕೊಳ್ಳುವುದು ಭಾರತದ ಆದ್ಯತೆಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ಸಮ್ಮದ್ದ ಮತ್ತು ಶಾಂತಿಯುತ ಬಂಗಾಳಕೊಲ್ಲಿ ನಿರ್ಮಾಣದ ಹಾದಿಯಲ್ಲಿ

ಅದರೊಂದಿಗೆ ಸಭೆಯಲ್ಲಿ ಭಾಗವಹಿಸುವ ರಾಷ್ಟಗಳು ತಮ್ಮ ಆಶೋತ್ತರಗಳು ಹಾಗೂ ಸವಾಲುಗಳನ್ನು ಹಂಚಿಕೊಳ್ಳಲು ಸಹಾಯಕವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಶ್ಪಂಗಸಭೆಯ ಸಂದರ್ಭದಲ್ಲಿ ಬಾಂಗ್ಲಾದೇಶ ಭೂತಾನ್ ಮ್ಯಾನ್ಮಾರ್ ಶ್ರೀಲಂಕಾ ಮತ್ತು ಥ್ನೆಲ್ಯಾಂಡ್ ರಾಷ್ಮಗಳ ನಾಯಕರೊಂದಿಗೆ ಸಮಾಲೋಚಿಸುವ ಅವಕಾಶವಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ಮುಂಬೈನಲ್ಲಿ ನಿನ್ನೆ ತನ್ನ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿರುವ ಆರ್ಬಿಐ

ಈ ವರ್ಷ ಅದು ಶೇ

ಅದು ಬಹುತೇಕ ಕಾಯ್ದುಕೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ ಕೃಷಿ ಉತ್ವಾದನೆ ಹೆಚ್ಚಾಗಿದೆ ಕೈಗಾರಿಕಾ ಪ್ರಗತಿ ಬಲವರ್ಧನೆಯಾಗಿದೆ ಮತ್ತು ಇತರೆ ವಲಯಗಳಲ್ಲೂ ಸಹ ಉತ್ತಮ ಬೆಳವಣಿಗೆ ಕಂಡು ಬಂದಿದೆ ಪ್ರಸಕ್ತ ಪರಿಸ್ತಿತಿಯಲ್ಲಿ ಜಿಡಿಪಿ ಮತ್ತು ಸಾಲದ ನಡುವಿನ ಅಂತರ ಪ್ರತಿಕೂಲವಾಗಿದ್ದು ಅದನ್ನು ಉತ್ತಮಪಡಿಸಿಕೊಳ್ಳಲು ಹಾಗೂ ಸುಸ್ತಿರ ರೀತಿಯಲ್ಲಿ ಸಾಲ ವಿಸ್ತರಣೆ ಮಾಡಲು ಅವಕಾಶವಿದೆ ಗರಿಷ್ಣ ಮೌಲ್ಯದ ನೋಟುಗಳ ಅಮಾನ್ಖೀಕರಣದ ಉದ್ದೇಶ ಬಹುತೇಕ ಈಡೇರಿದೆ ಮತ್ತು ದೇಶದ ಯಾವುದೇ ಭಾಗದಲ್ಲೂ ನಗದು ಕೊರತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿದ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಎಸ್

ಗರ್ಗ್ ಕಪ್ಪು ಹಣ ತಡೆ ಭಯೋತ್ಸಾದಕ ಸಂಘಟನೆಗಳಿಗೆ ಹಣ ಪೂರ್ವೆಕೆ ನಿಲ್ಲಿಸುವುದು ಡಿಜಿಟಲ್ ವಹಿವಾಟು ಉತ್ತೇಜನ ಮತ್ತು ನಕಲಿ ನೋಟುಗಳ ಹಾವಳಿ ನಿಯಂತ್ರಿಸುವ ಉದ್ದೇಶದಿಂದ ನೋಣು ಅಮಾನ್ಶೀಕರಣ ಮಾಡಲಾಗಿತ್ತು ಆ ಉದ್ದೇಶ ಸಂಪೂರ್ಣವಾಗಿ ಈಡೇರಿದೆ ಎಂದರು

ತಿರುವನಂತಪುರದಲ್ಲಿ ನಿನ್ನೆ ರಾಜ್ಯ ಮಟ್ವದ ಬ್ಯಾಂಕರುಗಳ ಸಮಿತಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರವಾಹದಿಂದ ಉಂಟಾಗಿರುವ ಹಾನಿಯನ್ನು ತುಂಬಲು ಎಲ್ಲ ಸಾರ್ವಜನಿಕ ಹಾಗೂ ಖಾಸಗಿ ವಿಮಾ ಕಂಪನಿಗಳು ತಕ್ಷಣವೇ ತಮ್ಮ ವಿಮೆಗಳನ್ನು ಇತ್ಯರ್ಥಗೊಳಿಸಬೇಕು ಎಂದರು ನಕಲಿ ಪಾಸ್ಬುಕ್ ವಿತರಣೆ ಠೇವಣಿ ಸ್ವೀಕೃತಿ ಪತ್ರ ನೀಡಲು ಹೆಚ್ಚುವರಿ ಶುಲ್ಕ ವಿಧಿಸುವುದು ಮತ್ತು ಕನಿಷ್ಣ ಬ್ಯಾಲೆನ್ಪ್ ನಿರ್ವಹಣೆ ಮಾಡದವರಿಗೆ ದಂಡ ವಿಧಿಸುವುದಕ್ಕೆ ಸರ್ಕಾರ ಈಗಾಗಲೇ ವಿನಾಯ್ತಿ ನೀಡಿದೆ ಎಂದು ಅವರು ಹೇಳಿದರು

ಮತ್ತು ಆ ರಾಜ್ಯದಿಂದ ಹೆಚ್ಚಿನ ಆರ್ಥಿಕ ನೆರವಿಗೆ ಬೇಡಿಕೆ ಬಂದರೆ ಕೂಡಲೇ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮಧ್ಯಪ್ರದೇಶದಲ್ಲಿ ಮುಂಬರುವ ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗುವಂತೆ ವಿಶೇಷವಾಗಿ ಸಮಾಜದ ದುರ್ಬಲ ವರ್ಗದವರೂ ಹಾಗೂ ದಿವ್ಯಾಂಗರೂ ಪಾಲ್ಗೊಳ್ಳುವಂತೆ ಮಾಡಲು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಚುನಾವಣಾ ಸಿದ್ದತೆಗಳ ಪರಿಶೀಲನೆಗಾಗಿ ಆಗಮಿಸಿದ್ದ ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ಎರಡು ದಿನಗಳ ಮಧ್ಯಪ್ರದೇಶ ಪ್ರವಾಸ ಮುಗಿಸಿದ ನಂತರ ಭೋಪಾಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇದೇ ಮೊದಲ ಬಾರಿ ಇತರೆ ವೀಕ್ಷಕರ ಜೊತೆಗೆ ಹೆಚ್ಚುವರಿ ವೀಕ್ಷಕರನ್ತು ನೇಮಿಸಲಾಗುವುದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಮಹಿಳಾ ಮತಗಟ್ಟೆಯನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದರು ಚುನಾವಣಾ ಆಯೋಗ ಸುಗಮ ರೀತಿಯಲ್ಲಿ ಪ್ರಕ್ರಿಯೆ ನಡೆಸಲು ಸಮಾಧಾನ ಸುವಿಧ ಸುಗಮ ಸಿ ವಿಜಿಲ್ ಆಪ್ ಮತ್ತಿತರ ತಾಂತ್ರಿಕ ಅಂಶಗಳನ್ನು ಬಳಸಿಕೊಳ್ಳುತ್ತಿದೆ ಎಂದು ಅವರು ಹೇಳಿದರು ಆಧಾರ್ ಇಲ್ಲದೆಯೂ ಅಸ್ಸಾಂ ಮೇಘಾಲಯ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಹೊಸದಾಗಿ ಭವಿಷ್ಯನಿಧಿ ಖಾತೆಯನ್ನು ನೋಂದಾಯಿಸಲು ಅವಕಾಶವಿದೆ ಎಂದು ನೌಕರರ ಭವಿಷ್ಯನಿಧಿ ಸಂಸ್ಥೆ ಇಪಿಎಫ್ಒ ಹೇಳಿದೆ ಈ ರಾಜ್ಯಗಳಲ್ಲಿ ಆಧಾರ್ ನೋಂದಣಿ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಆಧಾರ್ ಇಲ್ಲದೆಯೂ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಂಸ್ದೆ ತಿಳಿಸಿದೆ

ಬೆಂಗಳೂರಿನಲ್ಲಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಇಸ್ರೋ ಅಧ್ಯಕ್ಷ ಕೆ ಶಿವನ್ ಸಾಮರ್ಥ್ಯವೃದ್ದಿಯಲ್ಲಿ ಖಾಸಗಿ ಉದ್ದಿಮೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿವೆ ಎಂದರು ಭಾರತ ತನ್ನ ಮೊದಲ ಮಾನವ ಸಹಿತ ಗಗನಯಾನ ಯೋಜನೆ ಬಗ್ಗೆ ಹೆಚ್ಚಿನ ಗಮನಹರಿಸುತ್ತಿದೆ

ಗಗನಯಾನ ಯೋಜನೆಗೆ ಅಗತ್ಯ ತಂತ್ರಜ್ಞಾನ ಅಭಿವೃದ್ದಿ ಕೆಲಸ ಈಗಾಗಲೇ ಪ್ರಗತಿಯಲ್ಲಿದೆ ಅದಕ್ಕಾಗಿ ಹೊಸ ಯೋಜನಾ ತಂದ ರಚನೆ ಮತ್ತು ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವ ಪ್ರಕ್ರಿಯೆ ನಡೆದಿದೆ ಎಂದು ಇಸ್ರೋ ಅಧ್ಯಕ್ಷರು ತಿಳಿಸಿದರು

ಸ್ಸಿನ್ನರ್ ಆರ್ ಅಶ್ಸಿನ್ ಗಾಯದಿಂದ ಚೇತರಿಸಿಕೊಂಡಿದ್ದು ಪಂದ್ಯದಲ್ಲಿ ಆಡಲು ಸಮರ್ಥರಾಗಿದ್ದಾರೆ ಎಂದು ಭಾರತ ತಂಡದ ನಾಯಕ ವಿರಾಣ್ ಕೊಹ್ತಿ ತಿಳಿಸಿದ್ದಾರೆ ಉಳಿದಂತೆ ತಂಡದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂಬ ಸುಳಿವನ್ನು ಕೊಹ್ಹಿ ನೀಡಿದ್ದಾರೆ

ಟೀಬಲ್ ಟನಿಸ್ ವಿಭಾಗದಲ್ಲಿ ಭಾರತದ ಅಚಂತಾ ಶರತ್ ಕಮಲ್ ಮತ್ತು ಮೋನಿಕಾ ಭಾತ್ರಾ ಜೋಡಿ ಅತ್ಯುತ್ತಮ ಸಾಧನೆ ತೋರಿದ್ದು ಮಿಶ್ರ ಡಬಲ್ಸ್ನಲ್ಲಿ ಮೊದಲ ಬಾರಿಗೆ ಪದಕ ಗೆದ್ದ ಭಾರತೀಯ ಜೋಡಿ ಎಂಬ ದಾಖಲೆ ನಿರ್ಮಿಸಿದೆ ಈ ಜೋಡಿ ಸೆಮಿಫೈನಲ್ಸ್ನಲ್ಲಿ ಚೀನಾದ ವಾಂಗ್ ಚುಕಿನ್ ಮತ್ತು ಸನ್ ಇಂಗಿಶ ಎದುರು ಸೋತು ಕಂಚಿನ ಪದಕ ಪಡೆದರು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದಾರೆ